ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಮಾಜಿ ಸಚಿವ ಕನ್ನಡದ ಹಿರಿಯ ನಟ ಅಂಬರೀಷ್ ವಿಧಿವಶ ಗಣ್ಣರ ಕಂಬನಿ ಅಭಿಮಾನಿಗಳು ಶೋಕತಪ್ತ ಮಂಡ್ಯ ಜಿಲ್ಲೆ ಬಸ್ ದುರಂತ ಮೃತರ ಕುಟುಂಬಕ್ಕೆ ಮುಖ್ಯಮಂತ್ರಿ ಎಚ್

ವಾರ್ತೆಗಳ ವಿವರ ರೆಬೆಲ್ ಸ್ಟಾರ್ ಎಂದೇ ಖ್ಯಾತಿ ಗಳಿಸಿರುವ ಕನ್ನಡ ಚಲನಚಿತ್ರರಂಗದ ಹಿರಿಯ ನಟ ಅಂಬರೀಶ ನಿಧನರಾಗಿದ್ದಾರೆ

ಉಸಿರಾಟ ಹಾಗೂ ಶ್ವಾಸಕೋಶ ಸಮಸ್ಥೆಯಿಂದ ನಿನ್ನೆ ಸಂಜೆ ಅವರ ಆರೋಗ್ಧದಲ್ಲಿ ಇದ್ದಕ್ಕಿದ್ದಂತೆ ವಿರುಪೇರಾಗಿತ್ತು ಕೂಡಲೇ ಅವರನ್ನ ಬೆಂಗಳೂರಿನ ವಿಕ್ರಂ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸ ಫಲಕಾರಿಯಾಗದೇ ಪತ್ನಿ ಸುಮಲತಾ ಮತ್ತು ಪುತ್ರ ಅಭಿಷೇಕ್ ಸೇರಿದಂತೆ ಅಪಾರ ಅಭಿಮಾನಿಗಳು ಹಾಗೂ ಬಂಧು ಬಳಗದವರನ್ನು ಅಗಲಿದ್ದಾರೆ

ಅಂತ ಪಡುವಾರಳ್ಳ ಪಾಂಡವರು ಮಸಣದ ಹೂವು ಶುಭಮಂಗಳ ರಂಗನಾಯಕಿ ಹೀಗೆ ಪ್ರಸಿದ್ದ ಕನ್ನಡ ಚಿತ್ರಗಳಲ್ಲಿ ನಾಯಕನ ಪಾತ್ರದಲ್ಲಿ ನಟಿಸಿ ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಿದ್ದ ಅಂಬರೀಷ್ ಕನ್ನಡ ಚಿತ್ರ ರಂಗದ ರೆಬೆಲ್ ಸ್ಟಾರ್ ಮಂಡ್ನದ ಗಂಡು ಕಲಿಯುಗದ ಕರ್ಣ ಎಂದು ಬಿರುದಾಂಕಿತರಾಗಿದ್ದರು

ಒಲವಿನ ಉಡುಗೊರೆ ಚಿತ್ರದಲ್ಲಿ ಅತ್ಯುತ್ತಮ ನಟ ವಿಭಾಗದಲ್ಲಿ ಫಿಲ್ನ್ ಫೇರ್ ಪ್ರಶಸ್ತಿ

ಟಿ ಆರ್ ನ್ಯಾಷನಲ್ ಪ್ರಶಸ್ತಿ

ಕನ್ನಡ ಚಿತ್ರರಂಗದಲ್ಲಿ ಹಲವು ಪಾತ್ರಗಳಲ್ಲಿ ನಟಿಸಿ ಜನಪ್ರಿಯತೆ ಗಳಿಸಿರುವ ರೆಬೆಲ್ ಸ್ವಾರ್ ಅಂಬರೀಶ್ ಜನತಾದಳದ ಮೂಲಕ ರಾಜಕೀಯ ಶ್ರವೇಶಿಸಿದ್ದರು ನಂತರ ಅವರು ರಾಜಕೀಯ ಜೀವನ ಕಂಡುಕೊಂಡಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ

ಇಹಲೋಕ ತ್ಯಜಿಸಿರುವ ಅಂಬರೀಶ್ ಅವರ ನಿಧನದ ಹಿನ್ನೆಲೆ ರಾಜ್ಯ ಸರ್ಕಾರ ಮೂರು ದಿನ ಶೋಕಾಚರಣೆ ಘೋಷಿಸಿದೆ ಬೆಂಗಳೂರಿನ ವಿಕ್ರಂ ಆಸ್ಪತ್ರೆಗೆ ಭೇಟಿ ನೀಡಿದ ಮುಖ್ಚಮಂತ್ರಿ ಎಚ್

ಬೆಂಗಳೂರಿನಲ್ಲೆ ಅಂತ್ಯ ಸಂಸ್ಕಾರ ನಡೆಸಲಾಗುವುದು ಮಂಡ್ಯದ ಜನ ಬೆಂಗಳೂರಿಗೆ ಬಂದು ಅಂತಿಮ ದರ್ಶನ ಪಡೆಯಲು ಅನುಕೂಲವಾಗುವಂತೆ ಮಂಡ್ದ ಹಾಗೂ ಮೈಸೂರು ಭಾಗದ ಜನರಿಗೆ ಕೆಎಸ್ಆರ್ಟಿಒಯಿಂದ ವಿಶೇಷ ಬಸ್ ವ್ಯವಸ್ಥೆ ಮಾಡುವುದಾಗಿ ಹೇಳಿದರು ಕನ್ನಡ ಚಿತ್ರರಂಗ ಕಂಡ ಮಹತ್ವದ ಕಲಾವಿದ ಹಾಗೂ ಅಪರೂಪದ ವ್ಯಕ್ತಿತ್ವದ ರಾಜಕಾರಣಿ ಇನ್ನಿಲ್ಲ ಎನ್ನುವುದು ಅಪಾರ ದುಃಖ ಉಂಟು ಮಾಡಿದೆ ಎಂದು ಮುಖ್ಡಮಂತ್ರಿ ಹೆಚ್ ಡಿ ಕುಮಾರಸ್ವಾಮಿ ಶೋಕ ವ್ಯಕ್ತಪಡಿಸಿದ್ದಾರೆ

ಮಂಡ್ಕದಲ್ಲಿ ನಡೆದ ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿನ ಜನರ ಶೋಕದ ದುಃಖ ಮಾಸುವ ಮುನ್ನವೇ ಇಡೀ ರಾಜ್ಯಕ್ಷೆ ಮತ್ತೊಂದು ಮರ್ಮಾಘಾತ ಉಂಟಾಗಿದೆ ಮಂಡ್ಲದ ಗಂಡು ಅಂಬರೀತ್ ಅವರ ನಿಧನದ ಸುದ್ದಿ ಇಡೀ ಮಂಡ್ಲ ರಾಜ್ಲ ಹಾಗೂ ದೇಶವನ್ನೇ ಶೋಕದಲ್ಲಿ ಮುಳುಗಿಸಿದೆ ಎಂದು ಉಪಮುಖ್ಣಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸಂತಾಪ ಸೂಚಿಸಿದ್ದಾರೆ ಮಂಡ್ಕದ ಫೋರ ದುರಂತವೊಂದನ್ನು ಕೇಳಿದ ನಂತರ ಇದೀಗ ರಾಜಕೀಯವಾಗಿ ತಮ್ಮ ಜೊತೆ ಹೆಜ್ಜೆ ಹಾಕಿದ್ದ ಅಂಬರೀಶ್ ಅವರು ಸಹಾ ಇನ್ನಿಲ್ಲ ಎನ್ನುವ ಸುದ್ದಿ ಬರಸಿಡಿಲಿನಂತೆ ಬಂದೆರಗಿದೆ ಇದನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಕರ್ನಾಟಕವು ಅಮೂಲ್ಡವಾದ ರತ್ನವನ್ನು ಕಳೆದುಕೊಂಡಿದ್ದು ನಮ್ಗನ್ನು ಅಗಲಿರುವ ಅಂಬರೀಶ್ ಅವರ ಆತಕ್ಷೆ ಶಾಂತಿ ದೊರಕಲಿ ಎಂದು ಜೆಡಿಎಸ್ ವರಿಷ್ಠ ಎಚ್

ದೇವೇಗೌಡ ಟ್ವಟರ್ ಸಂದೇಶ ಸಂತಾಪ ಸೂಚಿಸಿದ್ದಾರೆ ಹಿರಿಯ ನಟ ರಾಜಕಾರಣಿ ಅಂಬರೀಶ್ ಅವರನ್ನು ಕಳೆದುಕೊಂಡು ಕರ್ನಾಟಕ ಬಡವಾಗಿದೆ ಒಬ್ಬ ಒಕ್ಕೆಯ ಸ್ನೇಹಿತರಾಗಿದ್ದ ಅವರ ಅಗಲಿಕೆ ವೈಯಕ್ತಿಕವಾಗಿ ತುಂಬಾ ನೋವನ್ನುಂಟು ಮಾಡಿದೆ ದೇವರು ಅವರ ಆತ್ಮಕ್ಷ ಶಾಂತಿ ಕರುಣಿಸಲಿ ಎಂದು ಬಿಜೆಪಿ ರಾಜ್ಯಾಧ್ವಕ್ಷ ಬಿ

ಯಡ್ಕೂರಪ್ಪ ಟ್ವಿಟ್ ಮಾಡಿದ್ದಾರೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕನಗನಮರಡಿ ಗ್ರಾಮದ ಬಳಿ ನಿನ್ನೆ ಮಧ್ಯಾಷ್ನ ಸಂಭವಿಸಿದ ಬಸ್ ದುರಂತದ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದಿಗ್ದಮ ವ್ಯಕ್ತಪಡಿಸಿ ಟ್ವೀಟ್ರ ಮೂಲಕ ಶೋಕ ವ್ಯಕಪಡಿಸಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದು ಮೃತರ ಕುಟುಂಬಗಳಿಗೆ ಆ ದೇವರು ಸಹಿಸಿಕೊಳ್ಳುವ ಶಕ್ತಿ ನೀಡಲಿ ಎಂದು ಟ್ವಿಟ್ ಮಾಡಿದ್ದಾರೆ ಪಾಂಡವಪುರದಿಂದ ಮಂಡ್ಟಣ್ಣೆ ಬರುತ್ತಿದ್ದ ಖಾಸಗಿ ಬಸ್ ವಿ

ನಾಲೆ ಬಳಿ ಆಯತಪ್ಪಿ ಕೆಳಗೆ ಉರುಳಿ ಬಿದ್ದ ಪರಿಣಾಮ ಈ ದುರಂತ ಸಂಭವಿಸಿದೆ ಎಂದು ನಮ್ಮ ಬಾತ್ತಿದಾರರ ವರದಿ ತಿಳಿಸಿದೆ ಚಾಲಕ ಮತ್ತು ನಿರ್ವಾಹಕ ಕಾಣೆಯಾಗಿದ್ದಾರೆ

ಮೃತರಲ್ಲಿ ಹೆಚ್ಚನವರು ವದೆ ಸಮುದ್ರ ಗ್ರಾಮದವರಾಗಿದ್ದು ಉಳಿದವರು ಹುಲಿಕೆರೆಕೊಪ್ಪಲು ಬೇಬಿ ಚಿಕ್ಕಾಡೆ ಚಿಕ್ಕಮರಳಿ ಗ್ರಾಮಕ್ಕೆ ಸೇರಿದವರಾಗಿದ್ದಾರೆ ಎನ್ನಲಾಗಿದೆ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಮಂಜುತ್ರೀ ಹಾಗು ಜೆಲ್ಲಾ ಮೊಲೀಸ್ ವರಿಷ್ಠಾಧಿಕಾರಿಗಳು ಭೇಟ ನೀಡಿದ್ದು ರಕ್ಷಣಾ ಕಾರ್ಯ ಮುಂದುವರೆದಿದೆ ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖಾ ಕಾರ್ಯಕೈಗೊಂಡಿದ್ದಾರೆ ಚಿಕ್ಕಬ್ಡಾಡರಹಳ್ಳಿಯ ಬಾಲಕ ರೋಹಿತ್ ಯುವಕ ಗಿರೀಶ್ ಎಂಬುವವರು ಮಾತ್ರ ಬದುಕುಳಿದಿದ್ದಾರೆ

ಮೃತರ ಕುಟುಂಬಕ್ಕೆ ಸಾಂತ್ವನ ಕೋರುವೆ ಎಂದು ಬಿಜೆಪಿ ರಾಜ್ಯಾಧ್ವಕ್ಷ ಬಿ

ಯಡ್ಕೂರಪ್ಪ ಕೋಕ ವ್ವಕ್ತಪಡಿಸಿದ್ದಾರೆ ಈ ಕುರಿತು ಟ್ವಿಚ್ ಮಾಡಿರುವ ಅವರು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಮೃತರ ಕುಟುಂಬಕ್ಕೆ ಅಗತ್ತವಾದ ನೆರವು ನೀಡಲು ಮುಂದಾಗಬೇಕು ಎಂದು ಆಗ್ರಹಿಸಿದ್ದಾರೆ ಬಾಸಗಿ ಬಸ್ ನಾಲೆಗೆ ಉರುಳಿ ದುರಂತ ಸಂಭವಿಸಿದ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕನಗನಮರಡಿ ಗ್ರಾಮಕ್ಕೆ ಭೇಟ ನೀಡಿ ದುರಂತದಲ್ಲಿ ಮೃತರಾದವರ ಕುಟುಂಬದವರಿಗೆ ಸಾಂತ್ವನ ಹೇಳಿದ್ದಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಟ ಟ್ವಿಟ್ ಮಾಡಿದ್ದಾರೆ ಈ ದುರ್ಘಟನೆಯಿಂದ ಅತೀವ ನೋವಾಗಿದೆ ಎಂದು ಸಂತಾಪ ಸೂಚಿಸಿದ್ದಾರೆ ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ

ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ನಾಮಿ ಅವರು ರಾಜ್ಲದ ಹಣಕಾಸಿನ ಸ್ಥಿತಿಗತಿ ಕುರಿತು ಅಂಕಿ ಅಂಶ ಸಮೇತ ತ್ಷೇತಪತ್ರ ಹೊರಡಿಸುವಂತೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಏಪ್ರಿಲ್ನಿಂದ ಅಕ್ಷೋಬರ್ವರೆಗಿನ ವಿವಿಧ ಯೋಜನೆಗಳ ಅನುಷ್ಠಾನ ಹಾಗೂ ಸಾಧನೆಗಳ ಕುರಿತ ವಿವರ ಬಹಿರಂಗವಾಗಬೇಕು ಲಭ್ಯವಿರುವ ಅಂಕಿಅಂಶಗಳ ಪ್ರಕಾರ ವಿವಿಧ ಇಲಾಖೆಗಳ ಸಾಧನೆ ಶೂನ್ಯ ಎಂದು ಹೇಳಿದರು

ಅಲ್ಲದೆ ರೈತರ ಆತ್ಮಹತ್ಯೆಯೂ ಮುಂದುವರಿದಿದೆ ಎಂದು ದೂರಿದರು ಭತ್ತ ಖರೀದಿಗೆ ರೈತರಿಂದ ಬೇಡಿಕೆ ಬಂದಿರುವ ಹಿನ್ನೆಲೆ ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಭತ್ತ ಖರೀದಿಸಲು ಮುಂದಾಗಿದೆ ಎಂದು ಸಹಕಾರ ಖಾತೆ ಸಚಿವ ಬಂಡೆಪ್ಟ ಖಾತೆಂಪೂರ ಹೇಳಿದ್ದಾರೆ

ಕೊನೆಯಲ್ಲಿ ಮತ್ತೊಮ್ನೆ ಮುಖ್ಯಾಂಶಗಳು ಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಮಾಜಿ ಸಚಿವ ಕನ್ನಡ ಹಿರಿಯ ನಟ ಅಂಬರೀಷ್ ವಿಧಿವತ ಗಣ್ಯರ ಕಂಬನಿ ಅಭಿಮಾನಿಗಳು ಶೋಕತಪ್ತ ು ಮಂಡ್ಯ ಜಿಲ್ಲೆ ಬಸ್ ದುರಂತ ಮೃತರ ಕುಟುಂಬಕ್ಕೆ ಮುಖ್ಯಮಂತ್ರಿ ಎಚ್

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು